ಮುಂಬೈನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿ ತಾವು ಮುಖ್ಡಮಂತ್ರಿ ಸ್ಟಾನಕ್ಕೆ ರಾಜೀನಾಮೆ ನೀಡುವುದಾಗಿ ಪ್ರಕಟಿಸಿ ರಾಜಭವನಕ್ಕೆ ತೆರಳಿ ತಮ್ಮ ರಾಜೀನಾಮೆ ಪತ್ರವನ್ನು ರಾಜ್ಜಪಾಲ ಭಗತ್ ಸಿಂಗ್ ಕೋಶಿಯಾರಿ ಅವರಿಗೆ ಸಲ್ಲಿಸಿದರು ತಮ್ಮ ಸರ್ಕಾರಕ್ಕೆ ಬಹುಮತ ಇಲ್ಲದೇ ಇರುವುದರಿಂದ ಹಾಗೂ ಎನ್ಸಿಪಿ ನಾಯಕ ಅಜಿತ್ ಪವಾರ್ ತಮ್ನ ಸ್ಥಾನಕ್ಷೆ ರಾಜೀನಾಮೆ ನೀಡಿರುವ ಹಿನ್ನೆಲೆಯಲ್ಲಿ ಬಿಜೆಪಿ ಯಾವುದೇ ಕಾರಣಕ್ಕೆ ಕುದುರೆ ವ್ಯಾಪಾರ ನಡೆಸಲು ಮುಂದಾಗದೇ ಪ್ರತಿಪಕ್ಷ ಸ್ಥಾನದಲ್ಲಿ ಕುಳಿತುಕೊಂಡು ಕಾರ್ಯ ನಿರ್ವಹಿಸಲು ತೀರ್ಮಾನಿಸಿರುವುದಾಗಿ ಫಡ್ನವೀಸ್ ತಿಳಿಸಿದರು ನಾಳೆ ಬಹುಮತ ಸಾಬೀತು ಪಡಿಸಲು ಸುಪ್ರೀಂ ಕೋರ್ಟ್ ಸೂಚಿಸಿತ್ತು ಅದಕ್ಕೂ ಮೊದಲೇ ಫಡ್ನವೀಸ್ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಸಲ್ಲಿಸಿದರು

ಲೋಕಸಭೆಯಲ್ಲಿ ಈಗಾಗಲೇ ಅಂಗೀಕಾರವಾದ ರೂಪದಲ್ಲಿ ಇರುವ ಮಸೂದೆಯನ್ನು ರಾಜ್ಯಸಭೆ ಇಂದು ಧ್ವನಿಮತದಿಂದ ಒಪ್ಪಿಗೆ ನೀಡಿತು ಪ್ರತಿಯೊಬ್ಬ ತೃತೀಯ ಲಿಂಗಿ ವಾಸಮಾಡುವ ಹಕ್ಕನ್ನು ಹೊಂದಿರುವ ಮಸೂದೆ ಇದಾಗಿದೆ

ತ್ಯತೀಯ ಲಿಂಗಿಗಳಿಗೆ ಉದ್ಯೋಗ ಸೇವಾ ಹಿರಿತನ ಬಡ್ತಿ ಸೇರಿದಂತೆ ಎಲ್ಲ ಅಗತ್ಯ ಸೌಕರ್ಗಳನ್ನು ಸರ್ಕಾರಿ ಮತ್ತು ಖಾಸಗಿ ವಲಯದಲ್ಲಿ ಕಲ್ಪಿಸಿಕೊಡುವ ಕಾನೂನು ಇದಾಗಿದೆ

ಈ ಕೇಂದ್ರಾಡಳತ ಪ್ರದೇಶಗಳಲ್ಲಿ ನಾಗರಿಕರಿಗೆ ಮೂಲಸೌಕರ್ತ ಹೆಚ್ಚಸಲು ಕೆಲವು ಸುಧಾರಣಾ ಕ್ರಮಗಳನ್ನು ಅಳವಡಿಸಲು ಕೇಂದ್ರ ಸರ್ಕಾರ ಮುಂದಾಗಿದೆ ಕೇಂದ್ರಾಡಳಿತ ಪ್ರದೇಶದ ಆಡಳಿತಾಧಿಕಾರಿಗೆ ಹೆಚ್ಚನ ಅಧಿಕಾರ ಹಾಗೂ ಹಣಕಾಸು ನಿರ್ವಹಣೆಯ ವಹಿವಾಟುವನ್ನು ನೀಡುವ ಮಸೂದೆ ಇದಾಗಿದೆ ಎಂದು ಲೋಕಸಭೆಗೆ ಸಚಿವರು ವಿವರಣೆ ನೀಡಿದರು ಕೇಂದ್ರಾಡಳತ ಪ್ರದೇಶ ಹಾಗೂ ಪಶ್ಚಿಮ ವಲಯದ ಭಾಗಗಳಲ್ಲಿ ಸಮಾನಾಂತರ ಸೌಲಭ್ಯಗಳನ್ನು ಕಲ್ಪಿಸುವುದು ಹಾಗೂ ದಮನ್ನ ಒಂದು ಜಿಲ್ಲೆ ಹಾಗೂ ದಿವ್ನ ಎರಡು ಜಿಲ್ಲೆಗಳ ಅಭಿವ್ವದ್ದಿಗೆ ಒತ್ತು ನೀಡುವುದು ಮಸೂದೆಯ ಉದ್ದೇಶವಾಗಿದೆ ಎಂದರು

ಶತ್ರುಗಳನ್ನು ಹಿಮ್ನೆಟ್ಲಿಸುವ ಸಂದರ್ಭದಲ್ಲಿ ಹುತಾತ್ತರಾದ ಯೋಧರ ಕುಟುಂಬದವರು ಸರ್ಕಾರಿ ಕಟ್ಟಡದಲ್ಲಿ ವಾಸವಾಗಿದ್ದರೆ ಅಲ್ಲಿಯೇ ಒಂದು ವರ್ಷಗಳ ಕಾಲ ವಾಸಿಸಲು ಅವಕಾಶ ಕಲ್ಪಿಸಲಿದೆ ಎಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಹೇಳಿದ್ದಾರೆ ಯೋಧರು ಸರ್ಕಾರಿ ನಿವಾಸದಲ್ಲಿ ಮೂರು ತಿಂಗಳ ಕಾಲ ಮುಂದುವರೆಯಲು ಈಗಿರುವ ಕಾನೂನಿನಲ್ಲಿ ಅವಕಾಶವಿದೆ ಯುದ್ಧ ಸಂದರ್ಭದಲ್ಲಿ ಶತುಗಳ ಜೊತೆ ಹೋರಾಟದಲ್ಲಿ ಮಡಿದ ರಕ್ಷಣಾ ವಿಭಾಗದ ಮೂರು ವಲಯದ ವೀರಯೋಧರ ಕುಟುಂಬದವರಿಗೆ ಒಂದು ವರ್ಷಗಳ ಕಾಲ ವಾಸ ಮಾಡಲು ಅವಕಾತ ಕಲ್ಪಿಸಿದೆ ಎಂದು ರಕ್ಷಣಾ ಸಚಿವರು ತಿಳಿಸಿದರು ಶ್ನೇತಕ್ತಾಂತಿಯ ಹರಿಕಾರ ಸಂಸ್ನಾಪಕ ಡಾ ವರ್ಗೀಸ್ ಕುರಿಯನ್ ಜನ್ನದಿನವನ್ನು ಕ್ಷೇತಕ್ತಾಂತಿಯ ದಿನವನ್ನಾಗಿ ಆಚರಿಸಲಾಗುತ್ತಿದೆ

ಸ್ವಾತಂತ್ರ್ಯ ಬಂದ ನಂತರ ದೇಶದಲ್ಲಿ ಹಾಲು ಉತ್ಪಾದನೆಯಲ್ಲಿ ಅಗ್ರಸ್ವಾನಕ್ಕೇರಿಸಿದ ಡಾ ಕುರಿಯನ್ ಸೇವೆಯನ್ನು ಗೌರವಿಸಿ ಇಂದು ಶ್ವೇತಕ್ರಾಂತಿ ದಿನವನ್ನಾಗಿ ಆಚರಿಸಲಾಗುತ್ತಿದೆ

ಐರೋಪ್ಡ ರಾಷ್ಟಗಳಗೂ ಹಾಲು ಮತ್ತು ಹಾಲಿನ ಉತ್ಪನ್ನಗಳನ್ನು ರಫ್ತು ಮಾಡಲಾಗುತ್ತಿದೆ

ಇದರೊಂದಿಗೆ ಭಾರತೀಯ ಗಣರಾಜ್ಯ ಇತಿಹಾಸದಲ್ಲಿ ಹೊಸಯುಗವೊಂದು ಆರಂಭವಾಯಿತು ಸಂಸತ್ ಭವನದ ಸೆಂಟ್ರಲ್ ಹಾಲ್ನಲ್ಲಿಂದು ಬೆಳಗ್ಗೆ ನಡೆದ ಶ್ರಧಾನ ಸಮಾರಂಭದಲ್ಲಿ ಭಾರತದ ಸಂವಿಧಾನ ನಿರ್ಮಾತೃಗಳನ್ನು ಕೃತಜ್ಞತೆಯಿಂದ ಸ್ನರಿಸಲಾಯಿತು ರಾಷ್ಷಪತಿ ರಾಮನಾಥ್ ಕೋವಿಂದ್ ಉಪರಾಷ್ಷಪತಿ ಎಂ ವೆಂಕಯ್ಯ ನಾಯ್ದು

ರಾಷ್ಲಪತಿ ರಾಮನಾಥ್ ಕೋವಿಂದ್ ಜಂಟಿ ಅಧಿವೇಶನ ಉದ್ಲೇಶಿಸಿ ಮಾತನಾಡಿ ಭಾರತದ ಸಂವಿಧಾನ ಸಮಸ್ತ ಭಾರತೀಯರ ಹೆಮ್ನೆಯಾಗಿದೆ

ಪ್ರತಿಯೊಬ್ಬ ಭಾರತೀಯನೂ ತನ್ನ ಕರ್ತವ್ಚವನ್ನು ಪಾಲಿಸುವ ಹಕ್ಕನ್ನು ಚಲಾಯಿಸಬೇಕು ಎಂದು ಅವರು ಕರೆ ನೀಡಿದರು ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ಮಾತನಾಡಿ ಭಾರತದ ಸಂವಿಧಾನ ಬಲವರ್ಧನೆ ಮತ್ತು ಸುಸ್ಥಿರತೆಯಿಂದ ಕೂಡಿದೆ ಎಂದರು

ಪ್ರಸಾರ ಭಾರತಿ ಅಧ್ಯಕ್ಷ ಡಾ

ಸೂರ್ಯಪ್ರಕಾಶ್ ಮುಖ್ಯ ಕಾರ್ಯ ನಿರ್ವಹಣಾಧಿಕಾರಿ ಶಶಿಶೇಖರ ವೆಂಪತಿ ಆಕಾಶವಾಣಿ ಸುದ್ದಿ ವಿಭಾಗದ ಶ್ರಧಾನ ಮಹಾ ನಿರ್ದೇಶಕ ಹೀರಾ ಜೋಷಿ ದೂರದರ್ಶನದ ಮಹಾ ನಿರ್ದೇಶಕ ಮಯಾಂಕ ಅಗರ್ವಾಲ್ ಸೇರಿದಂತೆ ಹಿರಿಯ ಅಧಿಕಾರಿಗಳು ಸಂವಿಧಾನದ ಶ್ರಸ್ತಾವನೆಯನ್ನು ಓದಿದರು ನವದೆಹಲಿಯ ಸಚಿವಾಲಯದಲ್ಲಿಯೂ ಸಹ ಸಂವಿಧಾನ ದಿನ ಆಚರಿಸಲಾಯಿತು

ವಿಶ್ವದ ಅತಿದೊಡ್ಡ ದೇಶವಾಗಿರುವ ಭಾರತದ ಸಂವಿಧಾನದ ದಿನದ ಅಂಗವಾಗಿ ಇಕ್ರೇಲ್ ಪ್ರಧಾನಿ ಬೆಂಜಮಿನ್ ನೇತನ್ವಾಹು ಸಂದೇತ ನೀಡಿ ಶುಭ ಹಾರ್ಯೆಸಿ ಪೂರ್ವ ಮತ್ತು ಪಶ್ಚಿಮ ವಲಯದ ಸಂವಿಧಾನ ಐತಿಹಾಸಿಕವಾಗಿದೆ ಎಂದು ಅವರು ಉಲ್ಲೇಖಿಸಿದ್ದಾರೆ ಇದಕ್ಕೆ ಪ್ರತಿಯಾಗಿ ಮರು ಸಂದೇಶ ನೀಡಿರುವ ಪ್ರಧಾನಿ ನರೇಂದ್ರ ಮೋದಿ ದ್ವಿಪಕ್ಷೀಯ ರಾಷ್ಟಗಳ ನಡುವೆ ಸುಧಾರಣೆ ಆದ್ವತಾ ವಲಯಗಳು ಬಲಗೊಳ್ಳಬೇಕು ಎಂದು ಪ್ರತಿಪಾದಿಸಿದ್ದಾರೆ

ಅವರ ಸೇವೆಯನ್ನು ಮೂರು ವರ್ಷಗಳ ಕಾಲ ಅಲ್ಲಿನ ಸರ್ಕಾರ ವಿಸ್ತರಿಸಿತ್ತು ಸಾರ್ವಜನಿಕ ಹಿತಾಸಕ್ತಿ ರಿಟ್ ಅರ್ಜಿಯನ್ನು ಪುರಸ್ತರಿಸಿದ್ದ ನ್ನಾಯಪೀಠ ರಾಷ್ಸಪತಿ ಅವರು ಮಾತ್ರ ಸೇನಾ ವರಿಷ್ಠರ ಸೇವಾವಧಿಯನ್ನು ವಿಸ್ತರಿಸುವ ಅಧಿಕಾರ ಹೊಂದಿರುತ್ತಾರೆ ಪಾಕಿಸ್ತಾನದ ಕಾನೂನಿನ್ನಯ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ನಾಯಮೂರ್ತಿ ಆಸೀಫ್ ಸೈಯದ್ ಕೋಸಾ ನೇತೃತ್ವದ ವಿಭಾಗೀಯ ಪೀಠ ವಿಸ್ತರಣಾ ಅವಧಿಯನ್ನು ವಜಾಮಾಡಿತು

ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ಭಾರತದ ಮೇಲೆ ಉಗ್ರರ ದಾಳಿ ನಡೆದ ಕರಾಳ ನೆನಪು ತಮಗೆ ನೋವು ಉಂಟು ಮಾಡಿದೆ ಎಂದರು ಇಡೀ ವಿಶ್ವವೇ ಒಂದು ಕುಟುಂಬ ಎನ್ನುವ ಮನೋಭಾವ ಹೊಂದಿರುವ ಭಾರತದ ಮೇಲೆ ಇದೊಂದು ಕರಾಳ ನೆನಪಾಗಿದೆ ಎಂದರು

ಗೋವಾದಲ್ಲಿ ನಡೆಯುತ್ತಿರುವ ಭಾರತದ ಅಂತಾರಾಷ್ಷೀಯ ಚಲನಚಿತ್ರೋತ್ಸವದಲ್ಲಿ ವಿಶ್ವದ ಅತ್ಯುತ್ತಮ ಚಿನೆಮಾಗಳ ಪ್ರದರ್ಶನ ಮುಂದುವರೆದಿದೆ ಇದೇ ಸಂದರ್ಭದಲ್ಲಿ ಹಲವು ಪ್ರಮುಖ ಚಿತ್ರ ನಿರ್ಮಾಪಕರನ್ನು ಸನ್ನಾನಿಸಲಾಯಿತು ಮೊದಲ ಸಿನೆಮಾ ನಿರ್ದೇಶನಕ್ಕೆ ನೀಡುವ ಸೆಂಟನರಿ ಪ್ರಶಸ್ತಿಯನ್ನು ಪ್ರಧಾನ ಮಾಡಲಾಯಿತು ತಮ್ಮ ಮೊದಲ ಚಿತ್ರವನ್ನು ಪ್ರದರ್ಶಿಸಲು ವಿಶ್ವದ ಸಿನೆಮಾ ನಿರ್ದೇಶಕರಿಗೆ ಅತ್ಸುತ್ತಮ ವೇದಿಕೆ ಇದಾಗಿದೆ ಈ ಮೂಲಕ ತಮ್ನ ಪ್ರತಿಭೆಯನ್ನು ಸಿನೆಮಾ ಜಗತ್ತಿಗೆ ಪ್ರದರ್ಶಿಸಲು ಇದುವರೆಗೂ ಅವಕಾಶ ದೊರೆಯದೇ ಇದ್ದ ಪ್ರತಿಭಾವಂತ ನಿರ್ದೇಶಕರಿಗೆ ಏಷ್ಯಾ ಖಂಡದ ಅತಿ ದೊಡ್ಡ ಚಿತ್ರೋತ್ಸವದಲ್ಲಿ ಅವಕಾಶ ಕಲ್ಪಿಸಿದೆ ಅತ್ತುತ್ತಮ ಚಲನಚಿತ್ರ ಪ್ರಶಸ್ತಿ ಕೊಲಂಬಿಯಾದ ಡ್ರಗ್ ಲಾರ್ಡ್ ಪಾದ್ಲೋ ಚಲನಚಿತ್ರಕ್ಕೆ ಲಭಿಸಿತು